ದೇಶಾದ್ದಂತ ಇಂದು ಗಣೇಶ ಚತುರ್ಥಿ ಸಂಭ್ರಮ ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಮಂತ್ರಿ ಸೇರಿದಂತೆ ಗಣ್ಣರಿಂದ ಜನತೆಗೆ ಶುಭಾಶಯ

ಭಾರತದ ಗಡಿಯೊಳಗೆ ಪಂಜಾಬ್ ಗಡಿ ಭಾಗದಿಂದ ನುಸುಳಲು ಯತ್ನಿಸಿದ ಐವರು ಬಿಎಸ್ಎಫ್ನಿಂದ ಹತ್ನೆ

ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಉಪ ರಾಷ್ಷಪತಿ ಎಂ ವೆಂಕಯ್ನ ನಾಯ್ನು ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ಹಬ್ಲದ ಸಂದರ್ಭದಲ್ಲಿ ಸಮಾಜದ ಶ್ರತಿಯೊಂದು ವರ್ಗದ ಜನರಲ್ಲಿ ಸಂತೋಷ ಉತ್ಸಾಹ ಮತ್ತು ಸಹಿಷ್ಟುತೆ ಅಭಿವ್ವಕ್ತವಾಗಲಿ ಎಂದು ರಾಷ್ಟಪತಿ ಕೋವಿಂದ್ ಹೇಳಿದ್ದಾರೆ

ಈ ಸಾಂಕ್ರಾಮಿಕ ರೋಗವನ್ನು ಆದಷ್ಟು ಬೇಗನೆ ಹೋಗಲಾಡಿಸಲು ಗಣೇಶ ಕರುಣೆ ತೋರಲಿ ಎಂದು ರಾಮನಾಥ್ ಕೋವಿಂದ್ ಪ್ರಾರ್ಥಿಸಿದ್ದಾರೆ ಸರ್ವರಿಗೂ ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ಪ್ರಾಪ್ತಿಯಾಗಲಿ ಎಂದು ಅವರು ಹಾರ್ೈಸಿದ್ದಾರೆ ಈ ಸಂದರ್ಭವಾಗಿ ದೇಶದ ಎಲ್ಲ ನಾಗರಿಕರು ಪರಸ್ಪರ ಸಾಮರಸ್ಕ ಭಾತೃತ್ವ ಮತ್ತು ಐಕ್ಕತೆಯನ್ನು ಬಲಪಡಿಸುವ ಪ್ರತಿಜ್ಞೆ ಮಾಡಬೇಕೆಂದು ಅವರು ಜನರಿಗೆ ಕರೆ ನೀಡಿದ್ದಾರೆ

ವೆಂಕಯ್ಯ ನಾಯ್ಡು ಶುಭಾಶಯ ಕೋರಿದ್ದು ಗಣೇಶನನ್ನು ಜ್ವಾನ ಸಮೃದ್ಧಿ ಮತ್ತು ಅದೃಷ್ಟದ ಸಾಕಾರವಾಗಿ ಪೂಜಿಸಲಾಗುತ್ತದೆ ಜನರು ಗಣೇಶನನ್ನು ಪ್ರತಿಷ್ಠಾಪಿಸುತ್ತಾರೆ ಮತ್ತು ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವ ಮೊದಲು ಆ ಹಾದಿಯಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಗಣೇಶನ ಆಶೀರ್ವಾದ ಬಯಸುತ್ತಾರೆ ಎಂದು ಹೇಳಿದ್ದಾರೆ

ಗಣೇಶ ಹಬ್ಬವನ್ನು ಮುಂಬೈ ಮಹಾನಗರ ಹಾಗೂ ಅದರ ಸಮೀಪದ ನಗರಗಳಲ್ಲಿ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ ಪ್ರತಿ ಗಲ್ಲಿಗಲ್ಲಿಗಳಲ್ಲೂ ಗಣಪತಿ ಬಪ್ಪ ಮೋರ್ಕ ಮಂಗಳ್ ಮೂರ್ತಿ ಮೋರ್ಕ ಅನ್ನುವ ಉದ್ಗೋಷಗಳು ಮೊಳಗುತ್ತವೆ

ಕರ್ನಾಟಕದಲ್ಲಿಯೂ ಇಂದು ಗಣೇಶ ಚತುರ್ಥಿ ಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಕೊರೊನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಈಗಾಗಲೇ ಕಟ್ಟುನಿಟ್ಟನ ನಿಯಮ ಪಾಲನೆ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿದೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು ರಾಜ್ಯದ ಜನತೆಗೆ ಶುಭ ಕೋರಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿ ನಾಡಿನ ಸಮಸ್ತ ಜನತೆಗೆ ವಿನಾಯಕ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಮುಖ್ಯಮಂತ್ರಿಯವರು ಅಧಿಕೃತ ನಿವಾಸ ಕಾವೇರಿಯಲ್ಲಿ ವಿನಾಯಕನಿಗೆ ಪೂಜೆ ಸಲ್ಲಿಸಿದರು ರಾಜ್ಯದ ಜನತೆಯ ಎಲ್ಲಾ ಸಂಕಪ್ಪಗಳನ್ನು ನಿವಾರಣೆ ಮಾಡಬೇಕೆಂದು ವಿನಾಯಕನಲ್ಲಿ ಪ್ರಾರ್ಥಿಸಿದರು ರಾಜ್ಞದ ಪ್ರಗತಿಯ ಹಾದಿಯಲ್ಲಿ ಇರುವ ಕಂಟಕ ಅಡಚಣೆಗಳನ್ನು ಗಣಪತಿ ದೂರ ಮಾಡಲಿ ಎಂದರು ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪಾಲಿಸೋಣ ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಸಣ್ಣ ಹಾಗೂ ಮಧ್ಯಮ ವರ್ಗದ ರೈತರಿಗೆ ಕೃಷಿ ಮೂಲಸೌಕರ್ಯ ನಿಧಿಯ ಪ್ರಯೋಜನ ಲಭಿಸಬೇಕೆಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳದ್ದಾರೆ ಪ್ರಧಾನ ಮಂತ್ರಿಯವರು ರೈತರಿಗೆ ಸಹಾಯ ಮಾಡಲು ಕೃಷಿ ಕ್ಷೇತ್ರಕ್ಕೆ ಆದ್ದತೆ ನೀಡುವ ನಿಟ್ಟನಲ್ಲಿ ಐತಿಹಾಸಿಕ ಹೆಜ್ಜೆಯಾಗಿ ಒಂದು ಲಕ್ಷ ಕೋಟ ರೂಪಾಯಿ ಮೊತ್ತವನ್ನು ಕೃಷಿ ಮೂಲಸೌಕರ್ಯ ನಿಧಿಗೆ ಹಂಚಿಕೆ ಮಾಡಿದ್ದಾರೆ ಇದರ ಶ್ರಯೋಜನ ಸಣ್ಣ ಹಾಗೂ ಮಧ್ದಮ ವರ್ಗದ ರೈತರಿಗೆ ತಲುಪಬೇಕೆಂದು ಅವರು ತಿಳಿಸಿದ್ದಾರೆ ಈ ಯೋಜನೆ ಕೃಷಿ ಉದ್ಯಮಿಗಳು ರೈತ ಉತ್ಪಾದಕ ಸಂಘಟನೆ ಕೃಷಿ ಕಟಾವು ಮೂಲಸೌಕರ್ಯ ಯೋಜನೆಗಳಿಗೆ ಸಹಕಾರಿಯಾಗಲಿದೆ ಕೃಷಿ ಮಾರುಕಟ್ಷೆ ಸುಧಾರಣೆಗೆ ಸಂಬಂದಿಸಿದಂತೆ ನಿನ್ನೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಕೃಷಿ ಮಂತ್ರಿಗಳೊಂದಿಗೆ ಮಾತನಾಡುತ್ತಾ ಅವರು ಈ ವಿಷಯ ಹೇಳಿದರು

ಇದು ಒಂದೇ ದಿನ ನಡೆಸಿದ ಅತಿ ಹೆಚ್ಚಿನ ಕೊರೋನಾ ಪರೀಕ್ಷೆಯಾಗಿದೆ

ಉತ್ಪಾದಕರು ತಮ್ಮ ವಸ್ತುಗಳ ಮಾರಾಟ ಸಂದರ್ಭದಲ್ಲಿ ಅದರ ಸಮಗ್ರ ಮಾಹಿತಿಯನ್ನು ವಸ್ತುಗಳ ಮೇಲೆ ಸಪ್ಪವಾಗಿ ನಮೂದಿಸಬೇಕು ಇದನ್ನು ಉಲ್ಲಂಘಿಸುವವರ ವಿರುದ್ಧ ಕಠಣ ತ್ರಮ ಕ್ನೆಗೊಳ್ಳಲಾಗುವುದೆಂದು ಅವರು ಎಚ್ಚರಿಸಿದ್ದಾರೆ ಉತ್ಪಾದಕರು ತಮ್ಮ ವಸ್ತುಗಳ ಮಾರಾಟದ ಸಂದರ್ಭದಲ್ಲಿ ಅದರ ಪ್ಯಾಕೇಜ್ ಮೇಲೆ ಎಲ್ಲಾ ಮಾಹಿತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಈ ಅಂಶವನ್ನು ಕಾನೂನು ಮತ್ತು ಮಾಪನ ಇಲಾಖೆ ಪರಿಶೀಲಿಸಿ ಅಗತ್ತ ಕ್ರಮ ಕ್ಲೆಗೊಳ್ಳುವಂತೆ ಇಲಾಖೆಯ ಮುಖ್ಯಸ್ಥರಿಗೆ ಸೂಚಿಸಿದ್ದಲ್ಲದೇ ಸಗಟು ಮಾರಾಟ ಮಾಡುವವರು ವಸ್ತುಗಳನ್ನು ಚಿಲ್ಲರೆ ಮಾರಾಟದ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನು ಕಡ್ವಾಯವಾಗಿ ಗಮನಿಸಿ ಮಾರಾಟ ಮಾಡಬೇಕು ತಪ್ಪಿದಲ್ಲಿ ಮಾರಾಟಗಾರರ ಮೇಲೆ ಕಾನೂನಿನ ಅಡಿ ಕ್ರಮ ಜರುಗಿಸಲಾಗುವುದೆಂದು ಸಚಿವ ಪಾಸ್ವಾನ್ ತಿಳಿಸಿದ್ದಾರೆ ಕೇಂದ್ರ ಹಣಕಾಸು ಇಲಾಖೆಯ ಮಾಜಿ ಕಾರ್ಯದರ್ಶಿ ರಾಜೀವ್ ಕುಮಾರ್ ಅವರನ್ನು ನೂತನ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ ಎಂದು ಕಾನೂನು ಸಚಿವಾಲಯ ನಿನ್ನೆ ರಾತ್ರಿ ಪ್ರಕಟಣೆಯಲ್ಲಿ ತಿಳಿಸಿದೆ

ಕೊರೊನಾ ವೈರಸ್ ಸಾಂಕ್ರಾಮಿಕದ ಮಧ್ಯೆ ಬಿಹಾರ ವಿಧಾನಸಭಾ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಕುಮಾರ್ ಅವರ ನೇಮಕಾತಿ ನಡೆದಿದೆ ಲಾವಸಾ ಅವರು ಮಂಗಳವಾರ ತಮ್ಮ ಚುನಾವಣಾ ಆಯುಕ್ತರ ಸ್ವಾನಕ್ಕೆ ರಾಜೀನಾಮೆಯನ್ನು ರಾಷ್ಟಪತಿ ಭವನಕ್ಕೆ ಕಳುಹಿಸಿದ್ದರು